ಅಖಿಲ ಭಾರತ ಸೇವೆಗಳಿಗಾಗಿರುವ ಎಜಿಎಂಯುಟಿ ಜೊತೆಗೆ ಜೆ ಕೆ ಕೇಡರ್ನ್ನು ವಿಲೀನಗೊಳಿಸಲು ಮಸೂದೆಯಡಿ ಅವಕಾಶ ಕಲ್ಪಿಸಲಾಗಿದೆ ಮಸೂದೆ ಕುರಿತು ಮಾತನಾಡಿದ ಗೃಹ ಸಚಿವ ಅಮಿತ್ ಷಾ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಮ್ಮ ಮತ್ತು ಕಾಶ್ಮೀರದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಟೆ ಕಾರ್ಯಾರಂಭ ಮಾಡಿದೆ ಎಂದರು

ಜಮ್ನು ಮತ್ತು ಕಾಶ್ಮೀರದ ಅಭಿವೃದ್ದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಮುಖ ಆದ್ದತೆಯಾಗಿದೆ ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹಲವಾರು ಅಭಿವೃದ್ದಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಜಮ್ನು ಮತ್ತು ಕಾಶ್ಲೀರವನ್ನು ಸ್ವಾವಲಂಬಿಯನ್ನಾಗಿಸಲು ಸರ್ಕಾರ ಬಯಸಿದ್ದು ತೀರಾ ಹಿಂದುಳಿದ ಪ್ರದೇಶಗಳಗೂ ಅಭಿವೃದ್ದಿ ಯೋಜನೆಗಳು ತಲುಪಬೇಕೆಂಬುದಕ್ಕೆ ಒತ್ತು ನೀಡಲಾಗಿದೆ ಎಂದರು

ತಲೆಮಾರುಗಳ ಕಾಲ ಆಡಳಿತ ನಡೆಸಲು ಅವಕಾಶ ಕಲ್ಪಿಸಿದ ಜನರ ಅಭಿವೃದ್ದಿಗೆ ಏನೆಲ್ಲಾ ಸೌಲಭ್ವ ಕಲ್ಪಿಸಲಾಗಿದೆ ಎನ್ನುವುದನ್ನು ಪ್ರತಿಪಕ್ಷಗಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಅವರು ಸವಾಲೆಸೆದರು

ಕೇಂದ್ರ ಬಜೆಟ್ ಕುರಿತು ಲೋಕಸಭೆಯಲ್ಲಿ ನಡೆದ ಸಾಮಾನ್ಯ ಚರ್ಚೆಗೆ ಉತ್ತರಿಸಿದ ಸಚಿವರು ಸಾಂಕ್ರಾಮಿಕದಿಂದ ಎದುರಾದ ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿದೆ ಹಾಗೂ ಆರ್ಥಿಕ ಪ್ರಗತಿಗೆ ಪೂರಕವಾದ ದೀರ್ಘಕಾಲೀನ ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳದರು ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಬಜೆಟ್ ಅನುದಾನದ ಹಂಚಿಕೆಯಲ್ಲಿ ಕಡಿಮೆಯಾಗಿದೆ ಎಂಬ ವಿರೋಧಪಕ್ಷಗಳ ಆರೋಪಗಳನ್ನು ನಿರ್ಮಲಾ ಸೀತಾರಾಮನ್ ತಳ್ಳಹಾಕಿದ್ದಾರೆ ಬಜೆಟ್ ಅಂಶಗಳನ್ನು ವಿರೋಧಪಕ್ಷಗಳ ಸದಸ್ಯರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಎಂದು ಅವರು ಸ್ಪಪ್ಪಪಡಿಸಿದರು

ಕೈಗಾರಿಕಾ ವಲಯಕ್ಕೆ ಬಂಡವಾಳ ಹೂಡಿಕೆ ಪ್ರಮಾಣದಲ್ಲಿ ಏರಿಕೆ ಮಾಡಿರುವುದರಿಂದ ಪ್ರಮುಖ ಕೈಗಾರಿಕೆಗಳಗೆ ಬೇಡಿಕೆ ಹೆಚ್ಚಾಗಲಿದೆ ಹಾಗೂ ಉದ್ಯೋಗಾವಕಾಶಗಳು ಹೆಚ್ಚಿನ ಸಂಚ್ಯೆಯಲ್ಲಿ ಸೃಜನೆಯಾಗಲು ನೆರವಾಗಲಿದೆ ಎಂದು ಹಣಕಾಸು ಸಚಿವರು ತಿಳಿಸಿದರು ಆರೋಗ್ಟ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕುಡಿಯುವ ನೀರು ಹಾಗೂ ನೈರ್ಮಲ್ವ ಕಾಪಾಡುವುದಕ್ಕೆ ಆರೋಗ್ಟ ಮೂಲ ಸೌಕರ್ಯ ಅಭಿವೃದ್ಧಿಗೂ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ ಎಂದರು ಕೆಲವೇ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡಲು ಸರ್ಕಾರ ಮುಂದಾಗಿದೆ ಎಂಬ ಪ್ರತಿಪಕ್ಷದ ಆರೋಪಗಳನ್ನು ತಳ್ಳಿ ಹಾಕಿದ ಅವರು ಬಡವರು ರೈತರು ಸಣ್ಣ ಮತ್ತು ಮಧ್ಯಮ ವರ್ತಕರ ಕಲ್ಯಾಣಕ್ಕೆ ಹಲವು ಕ್ರಮಗಳನ್ನು ಎನ್ಡಿಎ ಸರ್ಕಾರ ಕೈಗೊಂಡಿದೆ ಎಂದು ಹೇಳಿದರು ಪಿಎಂ ಗರೀಬ್ ಕಲ್ಕಾಣ್ ಯೋಜನೆ ಪಿಎಂ ಸ್ವ ನಿಧಿ ಯೋಜನೆ ಮತ್ತು ಪಿಎಂ ಆವಾಸ್ ಯೋಜನೆಯಂತಹ ವಿವಿಧ ಕ್ರಮಗಳಿಂದ ಬಡಜನರಿಗೆ ಅನುಕೂಲವಾಗಿದೆ

ಈ ಎರಡೂ ರಾಜ್ಯಗಳಲ್ಲಿ ಅವರು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಿಲಾನ್ವಾಸ ನೆರವೇರಿಸಲಿದ್ದಾರೆ ಅಲ್ಲದೇ ಹಲವು ಪ್ರಮುಖ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಚೆನ್ನೈನಲ್ಲಿ ಅವರು ಅರ್ಜುನ್ ಯುದ್ದ ಟ್ಲಾಂಕ್ ಎಂಕೆ ಒನ್ ಎ ಅನ್ನು ಸೇನೆಗೆ ಹಸ್ತಾಂತರಿಸಲಿದ್ದಾರೆ ಸ್ವದೇಶಿ ನಿರ್ಮಿತ ಯುದ್ದ ಟ್ಯಾಂಕನ್ನು ಸಿವಿಆರ್ಡಿಇ

ಅಲ್ಲದೇ ಚೆನ್ನೈ ಮೆಟ್ರೋ ರೈಲಿನ ಮೊದಲ ಹಂತದ ವಿಸ್ತರಣೆಯನ್ನು ಪ್ರಧಾನಮಂತ್ರಿ ಉದ್ವಾಟಿಸಲಿದ್ದಾರೆ

ಬಳಿಕ ಸಂಜೆ ಕೊಚ್ಚೆಯಲ್ಲಿ ಅವರು ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಿದ್ಗು ಕೇರಳದ ಅಭಿವೃದ್ಲಿಯಲ್ಲಿ ಈ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಲಿವೆ ಕೊಚ್ಚಿ ಬಂದರಿನಲ್ಲಿ ಅಂತಾರಾಷ್ಷೀಯ ಕ್ರೂಸ್ ಟರ್ಮಿನಲ್ ಸಾಗರಿಕ ವನ್ನು ಕೂಡ ನರೇಂದ್ರ ಮೋದಿ ಅವರು ಉದ್ವಾಟಿಸಲಿದ್ದಾರೆ

ಏಪ್ರಿಲ್ನಿಂದ ಪೂರ್ಣ ಪ್ರಮಾಣದಲ್ಲಿ ಪ್ರಯಾಣಿಕ ರೈಲುಗಳ ಸೇವೆಗಳನ್ನು ಪುನರಾರಂಭಿಸಲಾಗುವುದು ಎಂಬ ಮಾಧ್ಯಮಗಳ ವರದಿಗಳ ಹಿನ್ನೆಲೆಯಲ್ಲಿ ಸಚಿವಾಲಯ ಈ ಸ್ವಷ್ಷನೆ ನೀಡಿದೆ ಹಂತ ಹಂತವಾಗಿ ರೈಲು ಸೇವೆಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ

ನಿಧಾನವಾಗಿ ರೈಲುಗಳ ಸಂಚ್ಲೆಯನ್ನು ಹೆಚ್ಚಿಸಲಾಗುವುದು ಎಂದು ಹೇಳಿರುವ ಸಚಿವಾಲಯ ಯಾವುದೇ ರೀತಿಯ ವದಂತಿಗಳಿಗೆ ಜನರು ಕಿವಿಗೊಡಬಾರದು ಎಂದು ಮನವಿ ಮಾಡಿದೆ ಇಂದು ವಿಶ್ವ ಬಾನುಲಿ ದಿನ

ಗತವ್ಲಭವ ಮೆರೆದಿರುವ ರೇಡಿಯೋ ಇಂದು ತಂತ್ರಜ್ಞಾನದಲ್ಲೂ ಸಾಕಷ್ಟು ಅವಿಷ್ಠಾರಗಳನ್ನು ಕಂಡಿದ್ದು ವಿನೂತನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರಸಾರ ಮಾಡುತ್ತಾ ಕೇಳುಗರ ನೆಚ್ಚಿನ ಮಾಧ್ಯಮವಾಗಿ ಹೊರಹೊಮ್ಲಿದೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಬಳಕೆಯಾಗುವ ಮಾಧ್ಯಮಗಳಲ್ಲಿ ರೇಡಿಯೊ ಒಂದಾಗಿದ್ದು ವಿಶ್ವಾದ್ಯಂತ ಶ್ರೇಕ್ಷಕರನ್ನು ತಲುಪುವ ಸಾಮರ್ಥ್ಲ ಹೊಂದಿದೆ ಹೊಸ ವಿಶ್ವ

ವೆಂಕಯ್ಲನಾಯ್ಡು ವಿಶ್ವ ರೇಡಿಯೋ ದಿನದ ಅಂಗವಾಗಿ ಜನತೆಗೆ ಶುಭ ಕೋರಿದ್ದಾರೆ ರೇಡಿಯೋ ಒಂದು ಜನಪ್ರಿಯ ಸಂವಹನ ಮಾಧ್ಯಮವಾಗಿದ್ದು ಮಾಹಿತಿ ಮತ್ತು ಮನೋರಂಜನೆಯ ಪ್ರಮುಖ ಮೂಲವಾಗಿದೆ ಎಂದಿದ್ಲಾರೆ ವಿಶ್ವ ರೇಡಿಯೋ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲಾ ರೇಡಿಯೋ ಕೇಳುಗರಿಗೆ ಶುಭಾಶಯಗಳನ್ನು ತಿಳಿಸಿದ್ದು ನವೀನ ವಿಷಯ ಹಾಗೂ ಸಂಗೀತದೊಂದಿಗೆ ಜನಪ್ರಿಯಗೊಂಡಿರುವ ರೇಡಿಯೊ ಒಂದು ಅದ್ಲುತ ಮಾಧ್ಯಮವಾಗಿದೆ ಇದು ಸಾಮಾಜಿಕ ಸಂಪರ್ಕವನ್ನು ಗಾಢವಾಗಿಸುತ್ತದೆ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ವ್ಯೆಯಕ್ತಿಕವಾಗಿ ಧನಾತ್ಮ ಪರಿಣಾಮ ಬೀರುತ್ತಿರುವುದಕ್ಕೆ ರೇಡಿಯೋಗೆ ಧನ್ಲವಾದಗಳು ಎಂದು ಹೇಳಿದ್ದಾರೆ ಸಮಾಚಾರ ಮತ್ತು ಶ್ರಸಾರ ಖಾತೆಯ ಸಚಿವರಾದ ಶ್ರಕಾಶ್ ಜಾವಡೇಕರ್ ವಿಶ್ವ ರೇಡಿಯೋ ದಿನದ ಅಂಗವಾಗಿ ಎಲ್ಲರಿಗೂ ಶುಭ ಹಾರ್ಸೆಸಿದ್ಗಾರೆ ರೇಡಿಯೋ ಮಾಧ್ಯಮದ ವಿಸ್ತರಣೆ ಸತತವಾಗಿ ಹೆಚ್ಚುತ್ತಿದೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಆಕಾಶವಾಣಿಯ ಸುದ್ದಿಸೇವಾ ವಿಭಾಗ ತನ್ನ ದ್ವಿಭಾಷಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದು ಕೋವಿಡ್ ಕುರಿತ ವಿಶೇಷ ಚರ್ಚೆ ಪ್ರಸಾರ ಮಾಡಲಿದೆ ಚರ್ಚೆಯಲ್ಲಿ ಏಮ್ಸ್ನ ಡಾ ಸಂಜೀವ್ ಕುಮಾರ್ ಭಾಗವಹಿಸಲಿದ್ದಾರೆ

ಇಂಗ್ಲೆಂಡ್ ಪರವಾಗಿ ಜಾಕ್ ಲೀಚ್ ಹಾಗೂ ಮೊಯೀನ್ ಅಲಿ ತಲಾ ಎರಡು ವಿಕೆಟ್ ಪಡೆದರು ಇದಕ್ಕೂ ಮುನ್ನ ಭಾರತ ಟಾಸ್ ಗೆದ್ದು ಬ್ಲಾಟಿಂಗ್ ಆಯ್ತೆ ಮಾಡಿಕೊಂಡಿತ್ತು